ಇದರಿಂದ ಭಾರತ ಮತ್ತೆ ವಿಶ್ವಗುರುವಾಗಲಿದೆ ಉಪ ರಾಷ್ಟಪತಿ ಎಂ

ಭಯೋತ್ಪಾದಕರಿಗೆ ಬೆಂಬಲ ಮತ್ತು ಸಹಕಾರ ನೀಡುವ ದೇಶಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ

ಬ್ರಿಕ್ಸ್ ಕೃಂಗ ಸಭೆಯಲ್ಲಿ ಭಯೋತ್ವಾದನೆ ವಿರುದ್ಧದ ಹೋರಾಟಕ್ಕೆ ಅಂತಿಮ ರೂಪ ನೀಡುವ ಅಗತ್ತವಿದೆ ಈ ವಿಷಯದಲ್ಲಿ ಭಾರತ ನಾಯಕತ್ವ ವಹಿಸಿಕೊಳ್ಳಲು ಸಿದ್ದವಿದೆ ಎಂದು ಪ್ರಧಾನ ಮಂತ್ರಿ ಹೇಳಿದ್ದಾರೆ ಭಾರತದಲ್ಲಿ ಡಿಜಿಟಲ್ ಆರೋಗ್ಯ ಹಾಗೂ ಸಾಂಪ್ರದಾಯಿಕ ದಿಷಧಿಯನ್ನು ಉತ್ತೇಜಿಸಲಾಗುತ್ತಿದೆ

ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಯಾಗುವುದು ಅಗತ್ಯವಿದೆ ಭಾರತಕ್ಕೆ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಕತ್ವ ಸಿಗಲು ಬ್ರಿಕ್ಸ್ ದೇಶಗಳ ಸಹಕಾರ ಅಗತ್ಯವಿದೆ ಎಂದು ನರೇಂದ್ರ ಮೋದಿ ಹೇಳಿದರು ಅನೇಕ ಅಂತಾರಾಷ್ಟೀಯ ಸಂಘಟನೆಗಳು ನಿಯಮದ ಪ್ರಕಾರ ನಡೆದುಕೊಳ್ಳುತ್ತಿಲ್ಲ ಹೀಗಾಗಿ ವಿಶ್ವ ವ್ವಾಪಾರ ಸಂಸ್ಟೆ ಅಂತಾರಾಷ್ಷೀಯ ಹಣಕಾಸು ನಿಧಿ ವಿಶ್ವ ಆರೋಗ್ಡ ಸಂಸ್ಟೆಯಲ್ಲಿ ಬದಲಾವಣೆ ತರುವ ಅಗತ್ತವಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ

ದಿನನಿತ್ಯ ಕಂಡುಬರುತ್ತಿದ್ದ ಹೊಸ ಪ್ರಕರಣಗಳ ಸಂಖ್ಲೆಯಲ್ಲೂ ಸತತವಾಗಿ ಇಳಕೆ ಕಂಡು ಬರುತ್ತಿದ್ದು

ದಿನನಿತ್ತ ವರದಿಯಾಗುತ್ತಿರುವ ಪಾಸಿಟವ್ ಪ್ರಕರಣಗಳ ಸಂಖ್ಲೆಗಿಂತ ಚೇತರಿಕೆ ಪ್ರಮಾಣದಲ್ಲಿ ಸತತ ಏರಿಕೆ ಕಂಡುಬರುತ್ತಿದ್ದು

ವೆಂಕಯ್ದ ನಾಯ್ದ ಹೇಳಿದ್ದಾರೆ

ಹೊಸ ಶಿಕ್ಷಣ ನೀತಿಯಲ್ಲಿ ಅಳವಡಿಸಿರುವ ಹಲವು ತ್ರಮಗಳು ಶಿಕ್ಷಣ ಕ್ಷೇತ್ರದ ಬದಲಾವಣೆಗೆ ಸಹಕಾರಿಯಾಗಲಿವೆ ಇದರಿಂದಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಭಾರತವನ್ನು ಜ್ವಾನದ ಕೇಂದ್ರವನ್ನಾಗಿ ಪರಿವರ್ತಿಸಲು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಜ್ವಾನ ಕೌಶಲ್ಯ ಸೇರಿದಂತೆ ಇನ್ನಿತರೆ ವಿಷಯಗಳನ್ನು ಸಮರ್ಥವಾಗಿ ಬಳಸಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಜೊತೆಗೆ ರಾಷ್ಟ ನಿರ್ಮಾಣದಲ್ಲೂ ಕ್ಷೆ ಜೋಡಿಸಬೇಕು ಎಂದು ವೆಂಕಯ್ಲನಾಯ್ನ ಕಿವಿಮಾತು ಹೇಳಿದ್ದಾರೆ

ನಾಳೆ ಅವರು ಚಿನ್ನೈ ರಾಜಭವನದಲ್ಲಿ ಜನ್ ಪ್ರತಿಜ್ಞಾ ದಿವಸ್ ಕಾರ್ಯತ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಉಪರಾಷ್ಲಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಚೆನ್ನೈ ಪೊಲೀಸರು ವ್ಯಾಪಕ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ

ಮುಂದಿನದು ಈಗ ಎಂಬುದು ಈ ವರ್ಷದ ಧ್ಲೇಯವಾಕ್ಸವಾಗಿದೆ ಬೆಂಗಳೂರು ಸಮ್ನಿಟ್ನಲ್ಲಿ ಕೊರೊನಾ ಸೋಂಕಿನ ನಂತರ ಜಗತ್ತು ಎದುರಿಸುವ ಸಮಸ್ನೆಗಳು ಮತ್ತು ಸವಾಲುಗಳಿಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ವಿಷಯದ ಕುರಿತು ಚರ್ಚೆಯಾಗಲಿದೆ ಅಸ್ವೇಲಿಯದ ಶ್ರಧಾನಿ ಸ್ಥಾಟ್ ಮಾರಿಸನ್ ಸ್ವೀಸ್ ಒಕ್ಕೂಟದ ಉಪಾಧ್ಯಕ್ಷ ಗೇ ಪರ್ಲಿನ್ ಸೇರಿದಂತೆ ಅನೇಕ ಅಂತಾರಾಷ್ಟೀಯ ಗಣ್ಣರು ಪಾರ್ಗೊಳ್ಳದ್ದಾರೆ ಈ ವೇಳೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜರು ಕೈಗಾರಿಕೋಧ್ಯಮಿಗಳು ಸಂಶೋಧಕರು ಹೂಡಿಕೆದಾರರು ನೀತಿ ನಿರೂಪಣೆದಾರರು ಸೇರಿದಂತೆ ಅನೇಕರು ಭಾಗವಹಿಸುವ ನಿರೀಕ್ಷೆ ಇದೆ ಮೂರು ದಿನಗಳ ಬೆಂಗಳೂರು ತಂತ್ರಜ್ಞಾನ ಸಮಿತಿ ಸಭೆಯನ್ನು ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಕರ್ನಾಟಕ ಅವಿಷ್ಕಾರ ತಂತ್ರಜ್ಞಾನ ಸೊಸ್ಸೆಟಿ ಕರ್ನಾಟಕ ರಾಜ್ಞ ಸರ್ಕಾರದ ವಿಷನ್ ಗ್ರೂಪ್ ಸೇರಿದಂತೆ ವಿವಿಧ ಸಂಘಟನೆಗಳು ಆಯೋಜಿಸಿವೆ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

ಅದರಲ್ಲಿ ಕೆಲವು ಜೀವನದ ಸ್ಪೂರ್ತಿದಾಯಕ ವಿಷಯಗಳೂ ಇವೆ ಎಂದಿದ್ದಾರೆ

ಎಸ್ ಎಂಎಸ್ ಸಂದೇಶವನ್ನು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಕಳುಹಿಸಬಹುದಾಗಿದೆ ಕೆಲವು ಮುದ್ರಿತ ಸಂದೇಶಗಳು ಪ್ರಸಾರವಾಗಲಿದೆ ಅರಬ್ಬ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಲಿರುವುದರಿಂದ ಮುಂದಿನ ಎರಡು ಮೂರು ದಿನಗಳ ಕಾಲ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಸಿ

ಪಾಟೀಲ್ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಣತೆಯಿದೆ ಎಂದು ಹೇಳದರು